ಪ್ರತಿ ಬಡ ಕುಟುಂಬದ ಸದಸ್ಥರಿಗೆ ತಲಾ ಐದು ಕೆಜಿ ಅಕ್ಷಿ ಅಥವಾ ಗೋಧಿ ಹಾಗೂ ಒಂದು ಕೆಜಿ ದೇಳೆಯನ್ನು ಹಂಚಿಕೆ ಮಾಡಲಾಗಿದೆ ಇನ್ನೇನು ಹಬ್ಲಗಳ ಸಾಲು ಸಮೀಪಿಸುತ್ತಿದ್ದು ಅಗತ್ಲಗಳು ಮತ್ತು ಖರ್ಚು ವೆಚ್ಚಗಳೂ ಹೆಚ್ಚಾಗುತ್ತವೆ

ಕೊರೊನಾ ಸಂದರ್ಭದಲ್ಲಿ ಒಂದು ದೇತ ಒಂದು ಪಡಿತರ ಚೀಟ ಯೋಜನೆಯ ಪ್ರಸ್ತುತತೆ ಪ್ರತಿಯೊಬ್ಬರಿಗೂ ಅರ್ಥವಾಗಿದೆ ಉದ್ಯೋಗಕ್ಕಾಗಿ ಸ್ವಂತ ಊರುಗಳಿಂದ ಹೊರಗೆ ದುಡಿಯುವ ಕೋಟ್ನಾಂತರ ಜನರಿಗೆ ಇದರಿಂದ ಪ್ರಯೋಜನವಾಗಿದೆ ಎಂದು ಅವರು ಹೇಳಿದರು ಮೊದಲ ಪಂತದ ಲಾಕ್ಡೌನ್ ತೆರವಿನ ನಂತರ ಕೊರೊನಾ ಸೋಂಕಿನ ಬಗ್ಗೆ ದೇತದ ನಾಗರಿಕರಲ್ಲಿ ಉದಾಖೀನತೆ ವ್ವಕ್ತವಾಯಿತು ಹಲವು ಬಾರಿ ಸಾಬೂನು ಬಳಸಿ ಕ್ಷೆ ತೊಳೆಯುವುದು ಮಾಸ್ನೆ ಧರಿಸುವುದು ಅಥವಾ ಪರಸ್ಪರ ಅಂತರವನ್ನು ಪಾಲನೆ ಮಾಡುವ ಬಗ್ಗೆ ಜನರು ನಿರ್ಲಕ್ಷ್ಮ ಮಾಡುತ್ತಿರುವುದು ಅತ್ಯಂತ ಆತಂಕದ ವಿಷಯವಾಗಿದೆ ಲಾಕ್ಡೌನ್ ಅವಧಿಯಲ್ಲಿ ನಿರ್ಬಂಧಗಳ ಪಾಲನೆಯಲ್ಲಿ ವ್ಯಕ್ತವಾದ ಗಂಭೀರತೆ ಕಾಣುತ್ತಿಲ್ಲ ಸದ್ದದ ಪರಿಸ್ಥಿತಿಯಲ್ಲಿ ಜನರು ಕೊರೊನಾ ವಿರುದ್ದ ಇನ್ನೂ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕಾಗಿದೆ ಕಂಟ್ಲೆನ್ಮೆಂಟ್ ವಲಯಗಳಲಂತೂ ಕಟ್ಲೆಚ್ಚರ ಅತ್ಯಗತ್ನವಾಗಿದೆ ಎಂದು ಕ್ರಧಾನಿ ಹೇಳಿದರು ಕೊರೊನಾ ಸೋಂಕಿನಿಂದ ಹೈರಾಣಾಗಿರುವ ದೇಶದ ಆರ್ಥಿಕತೆಯನ್ನು ಪುನಕ್ಷೇತನಗೊಳಿಸಬೇಕಾಗಿದೆ ಇದಕ್ನಾಗಿ ಸರ್ಕಾರ ಆತ್ಸನಿರ್ಭರ ಭಾರತ ಯೋಜನೆಯನ್ನು ರೂಪಿಸಿದೆ ಸ್ವಳೀಯ ಉತ್ತನ್ನಗಳಿಗೆ ಪ್ರೋತ್ಲಾಪ ನೀಡುವ ಮೂಲಕ ಪ್ರತಿಯೊಂದು ಕ್ಷೇತ್ರವೂ ಸ್ವಾವಲಂಬನೆಯನ್ನು ಸಾಧಿಸಬೇಕಾಗಿದೆ ದೇತೀಯ ಉತ್ತನ್ನಗಳಗೆ ಜಾಗತಿಕ ಮನ್ನಣೆ ದೊರಕಿಸಬೇಕಾಗಿದೆ ಈ ನಿಟ್ಟನಲ್ಲಿ ಸರ್ಕಾರ ಹಲವು ಕ್ರಮಗಳನ್ನು ಕ್ಲೆಗೊಳ್ಲತ್ತಿದೆ ಪ್ರಧಾನಮಂತ್ರಿ ಗರೀಬ್ ಕಲ್ಲಾಣ್ ರೋಜ್ಗಾರ್ ಯೋಜನೆಯ ಮೂಲಕ ಕೋಟ್ಲಾಂತರ ಸಂತ್ರಸ್ತ ವಲಸೆ ಕಾರ್ಮಿಕರಿಗೆ ಉದ್ಯೋಗಾವಕಾಶ ಕಲ್ಪಿಸಲಾಗುತ್ತಿದೆ ಎಂದರು

ಭಾರತದ ಅಪಾರ ಮತ್ತು ವೈವಿಧ್ವಮಯ ಜನಸಂಬ್ದೆಗೆ ಲಸಿಕೆ ವ್ಲೆದ್ಧಕೀಯ ವಸ್ತುಗಳ ಪೂರೈಕೆ ನಿರ್ವಹಣೆಯ ಜೊತೆಗೆ ಅಪಾಯದಲ್ಲಿರುವವರಿಗೆ ಆದ್ದತೆ ನೀಡಬೇಕು ಈ ಪ್ರಕ್ರಿಯೆಯಲ್ಲಿ ತೊಡಗಿರುವ ವಿವಿಧ ಸಂಸ್ಥೆಗಳ ನಡುವೆ ಸಮನ್ನಯತೆ ಅಗತ್ಯವಾಗಿದ್ದು ಈ ರಾಷ್ಷೀಯ ಪ್ರಯತ್ನದಲ್ಲಿ ಖಾಸಗಿ ವಲಯದ ಸಹಭಾಗಿತ್ವ ಅಗತ್ಯವಾಗಿದೆ ಎಂದು ಪ್ರತಿಪಾದಿಸಿದ್ದಾರೆ ಈ ರಾಷ್ಟೀಯ ಪ್ರಯತ್ನದ ಅಡಿಪಾಯವನ್ನು ರೂಪಿಸುವ ನಾಲ್ಕು ಮಾರ್ಗದರ್ಶಿ ಸೂತ್ರಗಳನ್ನು ಪ್ರಧಾನಮಂತ್ರಿ ಸಭೆಯ ಮುಂದಿರಿಸಿದರು ಮೊದಲನೆಯದಾಗಿ ಹೆಚ್ಚು ಅಪಾಯ ಇರುವ ಗುಂಪುಗಳನ್ನು ಗುರುತಿಸಿ ಶೀಘ ಲಭಿಕೆ ಹಾಕಲು ಆದ್ದತೆ ನೀಡಬೇಕು ಉದಾಹರಣೆಗೆ ವೈದ್ಯರು ದಾದಿಯರು ಆರೋಗ್ಯ ಕಾರ್ಯಕರ್ತರು ವೈದ್ಯಕೀಯೇತರ ಮುಂಚೂಣಿ ಕೋರೊನಾ ಯೋಧರು ಮತ್ತು ದುರ್ಬಲ ಸಾಮಾನ್ಯ ಜನರಿಗೆ ಆದ್ಯತೆ ನೀಡಬೇಕು ಎಂದಿದ್ದಾರೆ ಎರಡನೆಯದಾಗಿ ಎಲ್ಲರಿಗೂ ಎಲ್ಲೆಡೆಯೂ ಲಸಿಕೆ ಎಂಬುದಾಗದೇಕು ಮೂರನೆಯದಾಗಿ ಆ ಲಸಿಕೆಯು ಕೈಗೆಟುಕುವಂತಿರದೇಕು ಮತ್ತು ಸಾರ್ವತ್ರಿಕ ವಾಗಿರಬೇಕು ಯಾವುದೇ ವ್ವಕ್ತಿಯನ್ನೂ ಬಿಡಬಾರದು ನಾಲ್ಲನೆಯದಾಗಿ ಉತ್ಪಾದನೆಯಿಂದ ಲಸಿಕೆ ಹಾಕುವವರೆಗೆ ಸಂಪೂರ್ಣ ಪ್ರಕ್ರಿಯೆಯನ್ನು ತಂತ್ರಜ್ಞಾನದ ಬಳಕೆಯೊಂದಿಗೆ ನೈಜ ಸಮಯದ ಮೇಲ್ವಿಚಾರಣೆಯೊಂದಿಗೆ ಕಾರ್ಯನಿರ್ವಹಿಸಬೇಕು ಎಂದು ಸಲಹೆ ಮಾಡಿದ್ದಾರೆ

ವೈದ್ಯಕೀಯ ಕ್ಷೇತ್ರದಲ್ಲಿ ಅಮೋಫ ಸಾಧನೆ ಮಾಡಿದ ಡಾ

ರಾಯ್ ಅವರನ್ನು ಸ್ಥರಿಸುವ ಸುದಿನ ವೈದ್ಧರ ದಿನದ ಹಿನ್ನೆಲೆಯಲ್ಲಿ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ದು ವೈದ್ಧಕೀಯ ಸಮೂಹಕ್ಕೆ ಶುಭ ಕೋರಿದ್ದಾರೆ

ರಾಯ್ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ವೈದ್ಯರಾಗಿ ದೇಶದ ವೈದ್ಯಕೀಯ ಕ್ಷೇತ್ರದ ಅಭ್ಯದಯಕ್ಕೆ ಮಹೋನ್ನತ ಕೊಡುಗೆ ನೀಡಿರುವುದಾಗಿ ಟ್ವೀಟ್ ಮಾಡಿದ್ದಾರೆ

ವೈಯಕ್ತಿಕ ಕಾರ್ಯನಿರ್ವಹಿಸುತ್ತಿರುವ ವೈದ್ಯರನ್ನು ನಾವೆಲ್ಲರೂ ಸಾಮೂಹಿಕವಾಗಿ ಬೆಂಬಲಿಸಬೇಕಾಗಿದೆ ಎಂದು ಉಪರಾಷ್ಟಪತಿ ಕರೆ ನೀಡಿದ್ದಾರೆ ವೈದ್ಯರ ದಿನದ ಹಿನ್ನೆಲೆಯಲ್ಲಿ ಪಶ್ಚಿಮ ಬಂಗಾಳ ಸರ್ಕಾರ ಇಂದು ಸರ್ಕಾರಿ ರಜೆ ಘೋಷಿಸಿದೆ

ರಾಯ್ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ನೀಡಿರುವ ಸೇವೆಯನ್ನು ಸ್ನರಿಸುವ ಉದ್ದೇಶದಿಂದ ರಜೆ ಘೋಷಿಸಲಾಗಿದೆ ಎಂದು ಅಲ್ಲಿನ ಸರ್ಕಾರ ತಿಳಿಸಿದೆ ಕರ್ನಾಟಕದ ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಸಚಿವ ಬಿ ಶ್ರೀರಾಮುಲು ಕಾನೂನು ಉಳಿಸುವ ವಕೀಲರು ಜೀವ ಉಳಿಸುವ ವೈದ್ಯರು ದೇವರ ಸಮಾನ ಈ ಹಿಂದೆ ಡೆಂಗ್ಯೂ ಸೇರಿದಂತೆ ಎಲ್ಲಾ ರೀತಿಯ ಆರೋಗ್ಯ ಸಂಕಪ್ಪ ಸಂದರ್ಭದಲ್ಲೂ ವೈದ್ಯರು ಜೀವ ಲೆಕ್ಕಿಸದೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಸ್ನರಿಸಿಕೊಂಡಿದ್ದಾರೆ

ವೈದ್ಯರ ಈ ಸೇವೆಗೆ ಬೆಂಬಲವಾಗಿ ನಿಂತಿರುವ ಅವರ ಕುಟುಂಬ ಸದಸ್ಟರನ್ನೂ ಸಹ ಸ್ತರಿಸುವುದಾಗಿ ಶ್ರೀರಾಮುಲು ಹೇಳಿದ್ದಾರೆ

ಇಂದಿನಿಂದ ಇನ್ನಷ್ಟು ನಿರ್ಬಂಧಗಳ ತೆರವು ಕ್ರಮಗಳು ಜಾರಿಗೆ ಬರಲಿವೆ

ದೇಶೀಯ ವಿಮಾನ ಮತ್ತು ಪ್ರಯಾಣಿಕರ ರೈಲುಗಳು ಸೀಮಿತವಾಗಿ ಸಂಚರಿಸಲು ಅವಕಾಶ ಕಲ್ಲಿಸಲಾಗಿದೆ ಇವುಗಳ ಕಾರ್ಯಾಚರಣೆಗಳನ್ನು ಪಂತಪಂತವಾಗಿ ಮತ್ತಷ್ಟು ವಿಸ್ತರಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ ಕಂಟೈನ್ಮೆಂಟ್ ವಲಯದಲ್ಲಿ ಲಾಕೆಡೌನ್ ಮಾರ್ಗಸೂಚಿಗಳು ಮತ್ತಷ್ಟು ಕಠಿಣವಾಗಿರಲಿದ್ದು ಅಗತ್ಯ ಸೇವೆಗಳಿಗೆ ಮಾತ್ರ ಅವಕಾಶ ನೀಡಲಾಗಿದೆ

ಸ್ಕ್ರಿಯ ಪ್ರಕರಣಗಳಗಿಂತ ಗುಣಮುಖರಾದವರ ಸಂಖ್ಲೆಯೇ ಹೆಚ್ಚಾಗಿದೆ